ಕೊಲ್ಲಿ ರಾಷ್ಷಗಳೊಂದಿಗೆ ಭಾರತದ ಬಾಂಧವ್ಯ ವರ್ಧನೆ ಉದ್ದೇಶದೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ನರಾಜ್ ದೋಹಾಗ ಆಗಮನ

ದೇಶಾದ್ಯಂತ ಇಂದಿನಿಂದ ಜಾಗೃತಿ ಸಪ್ತಾಹ ಆರಂಭ

ಭಾರತ ಜಾಗತಿಕ ಹೂಡಿಕೆಯ ಅತ್ಯಂತ ಆಕರ್ಷಕ ತಾಣವಾಗಿ ಹೊರಹೊಮ್ಮಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ

ಭಾರತದಲ್ಲಿ ವ್ಯಾಪಾರಕ್ಕೆ ಪೂರಕ ವಾತಾವರಣವನ್ನು ಇನ್ನಷ್ಟು ಹೆಚ್ಚಿಸಲಾಗುವುದು ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಹಾಗೂ ಸ್ವಳೀಯ ಆಡಳಿತಗಳೊಂದಿಗೆ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಧಾನಿ ಹೇಳಿದರು ಬೃಹತ್ ಕಂಪೆನಿಗಳಿಗೆ ಮಾತ್ರವಲ್ಲದೆ ಮಧ್ಯಮ ಸಣ್ಣ ಹಾಗೂ ಅತಿಸಣ್ಣ ಕೈಗಾರಿಕೆಗಳನ್ನು ಭಾರತ ಸ್ವಾಗತಿಸುತ್ತದೆ ಜಪಾನ್ನ ಘಟಕಗಳಲ್ಲಿ ಕಾರ್ಯನಿರ್ವಹಿಸಲು ಭಾರತ ಯುವಸಮುದಾಯವು ಆಸಕ್ತಿ ಹೊಂದಿದೆ ಎಂದು ಅವರು ಹೇಳಿದರು ಜಪಾನಿನ ಯಂತ್ರಾಂಶ ಪರಿಣತಿಯೊಂದಿಗೆ ಭಾರತದ ತಂತ್ರಾಂಶ ತಜ್ಞತೆ ಕೈಜೋಡಿಸಿದ್ದು

ಇದಕ್ಕೂ ಮೊದಲು ನಡೆದ ಭಾರತೀಯ ಸಮುದಾಯದ ಕಾರ್ಯಕ್ರಮದಲ್ಲಿ ಅವರು

ಜಪಾನಿನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ಭಾರತ ನವೋದ್ಯಮಗಳಿಗೆ ಒಂದು ಉತ್ತಮ ವಾತಾವರಣವಿರುವ ರಾಷ್ಟವಾಗಿದೆ

ಭಾರತದಲ್ಲಿ ನಡೆಯುತ್ತಿರುವ ಅನ್ನೇಷಣೆಗಳು ಉತ್ತಮ ಪರಿಹಾರಗಳನ್ನು ಅಗ್ಗದ ಬೆಲೆಯಲ್ಲಿ ಅಭಿವೃದ್ದಿಪಡಿಸಲು ನೆರೆವಾಗುತ್ತಿವೆ ಎಂದು ಮೋದಿ ಹೇಳಿದರು

ಜನ್ಧನ್ ಯೋಜನೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ತಂತ್ರಜ್ಙಾನಗಳು ಭಾರತದ ಆರ್ಥಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿವೆ ಎಂದರು

ನಂತರ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದ್ದು

ಶೃಂಗಸಭೆಯ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಪ್ರಗತಿ ಹಾಗೂ ಬಲವರ್ಧನೆ ಕುರಿತು ಉಭಯ ನಾಯಕರು ಪರಾಮರ್ತೆ ನಡೆಸಲಿದ್ದಾರೆ ಜಪಾನ್ ಸಹಯೋಗದಲ್ಲಿ ಕಳೆದೊಂದು ವರ್ಷದಲ್ಲಿ ಅನುಷ್ಠಾನಗೊಂಡಿರುವ ವಿವಿಧ ಯೋಜನೆಗಳ ಬಗ್ಗೆ ಉಭಯ ಪ್ರಧಾನಮಂತ್ರಿಗಳು ಪರಾಮರ್ತೆ ನಡೆಸಲಿದ್ದಾರೆ ಆರೋಗ್ಯ ಡಿಜಿಟಲ್ ತಂತ್ರಜ್ಞಾನ ಕೃಷಿ ಮತ್ತು ಆಹಾರ ಸಂಸ್ತರಣೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಉಭಯ ದೇಶಗಳ ಹಿತಾಸಕ್ತಿಯ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಅಂತಾರಾಷ್ಷೀಯ ವಿಷಯಗಳ ಕುರಿತು ಸಹ ಶ್ವಂಗಸಭೆ ಸಂದರ್ಭದಲ್ಲಿ ಚರ್ಚೆ ನಿರೀಕ್ಷಿಸಲಾಗಿದೆ ಕೊಲ್ಲಿ ರಾಷ್ಟಗಳೊಂದಿಗೆ ಬಾಂಧವ್ಯ ಬಲವರ್ಧನೆ ಗುರಿ ಉದ್ದೇಶದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ತಮ್ಮ ಶ್ರವಾಸದ ಮೊದಲ ಚರಣದಲ್ಲಿ ನಿನ್ನೆ ಸಂಜೆ ಖತಾರ್ನ ರಾಜಧಾನಿ ದೋಹಾ ತಲುಪಿದ್ದಾರೆ ಆದೇಶಕ್ಕೆ ಎರಡು ದಿನಗಳ ಅಧಿಕೃತ ಭೇಟ ನೀಡಿರುವ ಸಚಿವರು ಅಲ್ಲಿಯ ವರಿಷ್ಠರಾದ ಶೇಕ್ ತಮಿಮ್ ಬಿನ್ ಹಮದ್ ಅಲ್ ಥಾನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಶೇಕ್ ಮೊಹಮಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ಥಾನಿ ಅವರೊಂದಿಗೂ ಸುಷ್ಮಾ ಸ್ವರಾಜ್ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ

ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ವಿದೇಶಾಂಗ ಸಚಿವರು ಕುವೈತ್ಗೆ ಭೇಟ ನೀಡಲಿದ್ದಾರೆ ಅಲ್ಲಿಯ ವರಿಷ್ಠ ನಾಯಕರಾದ ಶೇಕ್ ಸಾಬಾಹ್ ಅಲ್ ಅಹ್ಲದ್ ಅಲ್ ಜಬೀರ್ ಅಲ್ ಸಬಾಹ್ ಮತ್ತು ಇತರ ಗಣ್ಣರನ್ನು ಭೇಟಿಯಾಗಲಿದ್ದಾರೆ

ಮುಖ್ಯನ್ಲಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಎಂ ಜೋಸೆಫ್ ಅವರನ್ನು ಒಳಗೊಂಡ ಪೀಠ ಇಂದು ಈ ಅರ್ಜಿಗಳನ್ನು ಕೈಗೆತ್ತಿಕೊಂಡು ನಂತರ ವಿಚಾರಣೆ ಮುಂದೂಡಿತು

ಪಕ್ಷ ನೀಡಿರುವ ಹೇಳಿಕೆ ಪ್ರಕಾರ ಐವರು ಹಾಲಿ ಶಾಸಕರಿಗೆ ಟಿಕೆಟ್ ನೀಡಲಾಗಿದೆ

ಗುವಾಹಟ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕರ್ನಾಟಕದ ನ್ಯಾಯಮೂರ್ತಿ ಎ

ಅಸ್ಲಾಂನ ರಾಜ್ವಪಾಲ ಪ್ರೊಫೆಸರ್ ಜಗದೀತ್ ಮುಖಿ ರಾಜಭವನದಲ್ಲಿ ಬೋಪಣ್ಣ ಅವರಿಗೆ ಪ್ರಮಾಣವಚನ ಬೋಧಿಸಿದರು

ಹಿಮಾಚಲ ಪ್ರದೇಶ ರಾಜ್ಯಕ್ಷೆ ಅಧಿಕೃತ ಭೇಟ ನೀಡಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಕಾಂಗ್ರಾದಲ್ಲಿರುವ ಡಾ ರಾಜೇಂದ್ರ ಪ್ರಸಾದ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಮೊದಲ ಘಟಕೋತ್ವದಲ್ಲಿ ಇಂದು ಪಾಲ್ಗೊಂಡರು

ಈ ವರ್ಷ ಸಪ್ತಾಹದ ಪರಿಕಲ್ಪನೆ ಭ್ರಷ್ಲಾಚಾರ ನಿರ್ಮೂಲನೆ ಹಾಗೂ ನವಭಾರತ ನಿರ್ಮಾಣ ಎಂಬುದಾಗಿದೆ ಸರ್ಕಾರದ ಹಲವು ಸಚಿವಾಲಯಗಳು ಇಲಾಖೆಗಳು ಸಾರ್ವಜನಿಕ ವಲಯದ ಫಟಕಗಳು ಬ್ಲಾಂಕುಗಳು ಹಾಗೂ ಇನ್ನಿತರ ಸಂಸ್ಥೆಗಳಲ್ಲಿ ಇರುವ ನೌಕರರು ಪ್ರಮಾಣವಚನ ಸ್ವೀಕರಿಸುವ ಮೂಲಕ ಸಪ್ತಾಹ ಆರಂಭಗೊಳ್ಳಲಿದೆ ಭ್ರಷ್ಟಾಚಾರದ ವಿರುದ್ದ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಈ ಸಪ್ತಾಹದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವಿರುವ ವಾರದಲ್ಲಿ ಈ ಸಪ್ತಾಹವನ್ನ ಪ್ರತಿವರ್ಷ ಆಚರಿಸಲಾಗುತ್ತದೆ

ಇಂಡೋನೇಷಿಯಾದ ರಾಜಧಾನಿ ಜಕಾರ್ತದಲ್ಲಿಂದು ಬೆಳಗ್ಗೆ ಪ್ರಯಾಣಿಕ ವಿಮಾನ ಲಯನ್ ಫ್ಷೈಟ್ ಸಮುದ್ರದಲ್ಲಿ ಪತನಗೊಂಡಿದೆ

ನಿಲ್ದಾಣದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ

ಬ್ರೆಜಿಲ್ನಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಬಲಪಂಥೀಯ ಅಭ್ಯರ್ಥಿ ಜೈರ್ ಬೋಲ್ಲೋನಾರೋ ಅವರು ಭರ್ಜರಿ ಜಯಗಳಿಸಿದ್ದಾರೆ ಈಗಾಗಲೇ ಎಲ್ಲಾ ಮತಗಳ ಎಣಿಕೆ ಪೂರ್ಣಗೊಂಡಿದ್ದು

ಗುಜರಾತ್ನಲ್ಲಿ ಸರ್ದಾರ್ ಪಟೇಲರ ಭವ್ದ ಪ್ರತಿಮೆ ನಿರ್ಮಾಣವಾಗಿರುವ ಸಮೀಪ ನರ್ಮದಾ ನದಿ ದಂಡೆಯಲ್ಲಿ ರಾಜ್ಯ ಅರಣ್ಣ ಇಲಾಖೆ ಪುಪ್ಪ ಕಣಿವೆಯನ್ನು ನಿರ್ಮಿಸುತ್ತಿದೆ ಉತ್ತರಾಖಂಡ್ನಲ್ಲಿರುವ ಪ್ರಸಿದ್ಧ ವ್ಯಾಲಿ ಆಫ್ ಫ್ಲವರ್ಸ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಿದೆ ಭಾರತ ಹಾಗೂ ವೆಸ್ಟ್ಇಂಡೀಸ್ ನಡುವಿನ ಐದು ಏಕದಿನ ಸರಣಿಯ ನಾಲ್ಕನೇ ಪಂದ್ಯ ಇಂದು ಮುಂಬೈನ ಸಿಸಿಎ ಕ್ರೀಡಾಂಗಣದಲ್ಲಿ ನಡೆಯಲಿದೆ

ವಿಶಾಖಪಟ್ಟಣಂನಲ್ಲಿ ನಡೆದ ಎರಡನೇ ಪಂದ್ವ ರೋಚಕ ಟೈ ನಲ್ಲಿ ಅಂತ್ಯಕಂಡಿತ್ತು